ಡಿ

ಉಪಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ನಾಯಕ ಡಾ

ಉಪಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ನಾಯಕ ಡಾ

ಇದರೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಾಗಿದೆ ಪ್ರಮಾಣವಚನ ಸ್ನೀಕಾರದ ಅದ್ಧೂರಿ ಸಮಾರಂಭದಲ್ಲಿ ಯುಪಿಎ ಮುಖ್ನಶ್ನೆ ಸೋನಿಯಾಗಾಂಧಿ ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿ ಜೆಡಿಎಸ್ ವರಿಷ್ಠರಾದ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಗುಲಾಮ್ ನಬಿ ಅಜಾದ್ ಪ್ಲಿಮ ಬಂಗಾಳದ ಮುಖ್ಯಮಂತ್ರಿ ಮತಾಬ್ಲಾನರ್ಜಿ ಆಂಧ್ರಶ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಲು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪುದಚೇರಿ ಮುಖ್ಯಮಂತ್ರಿ ವಿ ನಾರಾಯಣಸ್ನಾಮಿ ಉತ್ತರಪ್ರದೇಶದ ಎಸ್ ಪಿ ನಾಯಕರಾದ ಅಖಿಲೇಶ್ ಯಾದವ್ ಬಿ ಎಸ್ ಪಿ ಮುಖ್ಯಸ್ನೆ ಮಾಯಾವತಿ ಅಲ್ಲದೆ ಹಿರಿಯ ಮುಖಂಡರುಗಳಾದ ಶರದ್ ಪವಾರ್ ಶರದ್ ಯಾದವ್ ಸೀತಾರಾಮ್ ಯೆಚೂರಿ ಡಿ ರಾಜಾ ಅಜಿತ್ಸಿಂಗ್ ತೇಜಸ್ನಿ ಯಾದವ್ ಸೇರಿದಂತೆ ಅನೇಕ ಗಣ್ಣರು ವೇದಿಕೆಯಲ್ಲಿ ಉಪಸ್ನಿತರಿದ್ದರು ಇಂದು ಬೆಳಗ್ಗೆ ಮೈಸೂರಿನಲ್ಲಿ ಸುಧ್ರಿಗಾರರೊಂದಿಗೆ ಮಾತನಾಡಿದ ಎಚ್

ರಾಜ್ಯದ ಆರ್ಥಿಕ ಪರಿಸ್ತಿತಿ ಸುಧಾರಣೆ ಕಂಡ ತರುವಾಯ ಕೈಷಿ ಸಾಲ ಮನ್ನಾ ಮಾಡಲಾಗುವುದು ಸಾಲ ಮನ್ನಾ ವಿಚಾರದಲ್ಲಿ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟ ಪಡಿಸಿದರು ಇನ್ನು ರಾಜ್ಯ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಇಂದು ರಾಜ್ಯದೆಲ್ಲೆಡೆ ಕರಾಳ ದಿನವನ್ನು ಆಚರಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯುರಪ್ಪ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಮಹತ್ನಗಾಂಧಿ ಪ್ರತಿಮೆ ಬಳಿ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ವ್ಯಕ್ತಪಡಿಸಿದರು ಜನತೆ ಬಿಜೆಪಿಗೆ ಒಲವು ತೋರಿದ್ದರೂ ಕಾಂಗ್ರೆಸ್ ಜೆಡಿಎಸ್ ಅಪವಿತ್ರ ಮೈತ್ರಿ ಮಾಡಿಕೊಂಡು ಅವಕಾಶವಾದಿ ರಾಜಕಾರಣ ಮಾಡುತ್ತಿವೆ ಎಂದು ಪತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಡಿಯೂರಪ್ಪ ಜನಾದೇಶವನ್ನು ಧಿಕ್ಕರಿಸಿ ಅವಕಾಶವಾದಿ ರಾಜಕಾರಣಕ್ಕೆ ಕಾಂಗ್ರೆಸ್ ಜೆಡಿಎಸ್ ಅಪವಿತ್ರ ಮೈತ್ರಿ ಮಾಡಿಕೊಂಡಿವೆ ಚುನಾವಣಾ ಪ್ರಚಾರದ ವೇಳೆ ನೀಡಿದ್ದ ಭರವಸೆಯಂತೆ ರೈತರ ಸಾಲ ಮನ್ನಾ ಮಾಡಬೇಕು ಇಲ್ಲವಾದಲ್ಲಿ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು

ಆರ್ಎಸ್ಪುರ ಅರ್ನಿಯಾ ರಾಮ್ಫರ್ ಸಾಂಬ ಹಿರಾನಗರ್ ವಲಯ ಹಾಗೂ ಸಾಂಬಾ ಮತ್ತು ಕತುವಾ ಜಿಲ್ಲೆಗಳಲ್ಲಿ ಈಗಲೂ ಶೆಲ್ ದಾಳಿ ನಡೆಯುತ್ತಿದೆ ಎಂದು ವರದಿಯಾಗಿದೆ ಗುಂಡಿನ ದಾಳಿಯಲ್ಲಿ ಬಿಎಸ್ಎಫ್ ಪಡೆ ಪಾಕಿಸ್ತಾನಿ ಪಡೆಗಳ ಮೇಲೆ ದಾಳಿ ನಡೆಸಿ ಹೆಚ್ಚಿನ ಹಾನಿ ಮಾಡಿದೆ ದಾಳಿ ನಡೆದ ಸ್ಥಳದಿಂದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ

ನಕ್ಕಲ್ ಪೀಡಿತ ಪ್ರದೇಶಗಳಲ್ಲಿ ಮೊಬ್ಲೆಲ್ ಸೇವೆ ಒದಗಿಸುವ ಯೋಜನೆಗಳಿಗಾಗಿ ನಿಧಿ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ

ನಕ್ಲಲ್ ಪೀಡತ ಪ್ರದೇಶಗಳಲ್ಲಿ ನಿಯೋಜನೆಗೊಂಡಿರುವ ಭದ್ರತಾ ಸಿಬ್ಬಂದಿ ಈ ಜಾಲವನ್ನು ಬಳಸಿಕೊಳ್ಳಬಹುದಾಗಿದೆ ಎಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಈ ಯೋಜನೆಯಡಿ ಸ್ವಳೀಯ ನಿವಾಸಿಗಳಿಗೂ ಮೊಬೈಲ್ ಸೇವೆ ಒದಗಿಸಲಾಗುವುದು ಮೇಘಾಲಯದಲ್ಲಿ ಈಶಾನ್ಯ ಪ್ರಾಂತ್ಯಕ್ಕಾಗಿ ಸಮಗ್ರ ದೂರಸಂಪರ್ಕ ಅಭಿವೃದ್ದಿ ಯೋಜನೆಯ ಜಾರಿಗೊಳಿಸಲು ಸಪ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ

ಸ್ಥಾವರ ವಿಸ್ತರಣೆ ಯೋಜನೆಯ ಎಲ್ಲ ಕಾಮಗಾರಿಗಳನ್ನು ತಕ್ಷಣದಿಂದಲೇ ನಿಲ್ಲಿಸಬೇಕು ಎಂದು ಹೈಕೋರ್ಟ್ನ ಪೀಠ ಆದೇಶಿಸಿದೆ

ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ತದಲ್ಲಿ ಪ್ರಕರಣದ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಇ ಪಳನಿಸ್ವಾಮಿ ಸೂಚಿಸಿದ್ದಾರೆ

ಗಲಭೆ ನಿಯಂತ್ರಣಕ್ಕೆ ಪೊಲೀಸರು ಅನಿವಾರ್ಯವಾಗಿ ಕ್ರಮಕ್ಕೆಗೊಳ್ಳಬೇಕಾಯಿತು ಎಂದು ಸರ್ಕಾರ ಸ್ವಷ್ನನೆ ನೀಡಿದೆ

ಈ ಸಂಬಂಧ ಬೆಳವಣಿಗೆಗಳ ಬಗ್ಗೆ ತಿಳಿಯಲು ರಾಜ್ಯ ಸರ್ಕಾರದೊಂದಿಗೆ ಸಚಿವಾಲಯ ಸಂಪರ್ಕದಲ್ಲಿದೆ ಎಂದು ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ ಪರಿಸರದ ಮೇಲೆ ಗಂಭೀರ ಪರಿಣಾಮ ಉಂಟಾಗುವ ಆತಂಕದಿಂದ ಸ್ಸೆರ್ಲೆಟ್ ತಾವು ಗಣಿಗಾರಿಕೆ ಸ್ಥಾವರ ಮುಚ್ಲದೇಕೆಂದು ಒತ್ತಾಯಿಸಿ ಸ್ವಳೀಯರು ನಿನ್ನೆ ಬೃಹತ್ ಪ್ರತಿಭಟನೆ ನಡೆಸಿದ್ದರು ಈ ಮಧ್ಯೆ ಘಟನೆ ಕುರಿತಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ತಮಿಳುನಾಡು ಸರ್ಕಾರಕ್ಕೆ ನೋಟಸ್ ಜಾರಿ ಮಾಡಿದೆ ಮಾಧ್ವಮಗಳ ವರದಿಯನ್ನು ಪರಿಗಣಿಸಿ ಆಯೋಗವು ಎರಡು ವಾರಗಳ ಒಳಗೆ ಉತ್ತರ ನೀಡುವಂತೆ ತಮಿಳುನಾಡು ಸರ್ಕಾರದ ಮುಖ್ನಕಾರ್ಯದರ್ತಿ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚಿಸಿದೆ ತಮಿಳುನಾಡಿನ ತೂತುಕುಡಿಯಲ್ಲಿ ನಡೆದ ಘಟನೆಗೆ ಸಂಬಂಧಿಸಿ ಆರ್ಎಸ್ಎಸ್ ಅನ್ನು ದೂಷಿಸಿರುವ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಬಿಜೆಪಿ ಟೀಕಿಸಿದೆ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ ದೆಹಲಿಯಲ್ಲಿಂದು ಸುದ್ಗಾರರೊಂದಿಗೆ ಮಾತನಾಡಿ ಏನೇ ನಡೆದರೂ ಆರ್ಎಸ್ಎಸ್ ಅನ್ನು ದೂಷಿಸುವುದು ರಾಹುಲ್ ಗಾಂಧಿಯವರ ಹವ್ನಾಸವಾಗಿದೆ ಉದ್ರಿಕ್ಷ ಪರಿಸ್ತಿತಿಯಲ್ಲೂ ರಾಜಕೀಯ ಲಾಭ ಪಡೆಯಲು ರಾಹುಲ್ ಗಾಂಧಿ ಹೊರಟದಾರೆ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯ ವಿಷಯವಾಗಿದೆ ಎಂಬುದು ರಾಹುಲ್ ಗಾಂಧಿಯವರಿಗೆ ಗೊತ್ತಿಲ್ಲ ಎಂದು ಹೇಳಿದರು

ರಾಷೀಯ ಇಂಧನ ಸಂಸ್ಥೆ ಹಾಗೂ ಫ್ರಾನ್ಸ್ನ ಸೌರಶಕ್ಷಿ ಸಂಸ್ಥೆ ಸಿಇಎಗಳು ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಅವಿಷ್ಠಾರ ನಡೆಸುವ ಉದ್ಯೇಶವನ್ನು ಎರಡೂ ದೇಶಗಳು ಹೊಂದಿವೆ ಆಹಾರ ಸುರಕ್ಷತೆ ಕುರಿತು ಡೆನ್ನಾರ್ಕ್ನೊಂದಿಗೆ ಮಾಡಿಕೊಳ್ಲಲಾದ ಒಪ್ಲಂದಕ್ಕೂ ಸಚಿವ ಸಂಪುಟ ಅನುಮೋದನೆ ನೀಡಿದೆ

ಟಾಸ್ ಗೆದ್ದ ರಾಜಸ್ತಾನ್ ರಾಯಲ್ಪ್ ಫೀಲ್ಡಿಂಗ್ ಆಯ್ಲೆ ಮಾಡಿಕೊಂಡು ಆಡುತ್ತಿದೆ

ಸನ್ರೈಸರ್ಸ್ ಹೈದ್ರಾಬಾದ್ ತಂಡವು ಇಂದಿನ ಪಂದ್ಯದಲ್ಲಿನ ವಿಜೀತ ತಂಡವನ್ನು ಸೋಲಿಸುವ ಮೂಲಕ ಫೈನಲ್ ಪ್ರವೇತಿಸಲಿದೆ ಫೈನಲ್ ಪಂದ್ಲವು ಭಾನುವಾರದಂದು ನಿಗದಿಗೊಂಡಿದೆ